ಈಶ್ವರಪ್ಪ ಮಾಹಿತಿ

ಹಲವು ನದಿಗಳು ಉಕ್ಕಿ ಹರಿಯುತ್ತಿವೆ ಕೃಷ್ಣಾ ಮಲಪ್ರಭಾ ಫಟಪ್ರಭಾ ತುಂಗಭದ್ರಾ ನದಿಗಳು ಉಕ್ಕ ಹರಿಯುತ್ತಿರುವುದರಿಂದ ಬೆಳಗಾವಿ ಗದಗ ಬಾಗಲಕೋಟೆ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಮತ್ತೇ ಪ್ರವಾಹ ಸ್ಥಿತಿ ಎದುರಾಗಿದೆ ಸಿಂಧನೂರ ಹೆಮ್ದಡಗಾ ಜಾಂಬೋಟ ಜತ್ತ ಖಾನಾಪುರ ಮಿಲಾವಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಗದಗ ಜಿಲ್ಲೆಯ ಕೊಣ್ಣೂರ ಸೇತುವೆ ಮೇಲೆ ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಹುಬ್ಬಳ್ಳ ಸೊಲ್ಲಾಪುರ ರಾಷ್ಟೀಯ ಹೆದ್ದಾರಿ ಸಂಚಾರ ಸಂಪೂರ್ಣ ಸ್ವಗಿತವಾಗಿದೆ ಅಲ್ಲದೇ ತುಂಗಭದ್ರಾ ನದಿ ಕೂಡಾ ಉಕ್ಕಿ ಹರಿಯುತ್ತಿರುವುದರಿಂದ ಹಂಪಿ ಪುರಂದರ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದ್ದು ಚಕ್ರತೀರ್ಥ ರಾಮ ಲಕ್ಷ್ಮಣ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಜಲಾವೃತವಾಗಿದೆ ಹಂಪಿ ವಿರುಪಾಪುರ ಗಡ್ಡಿ ನಡುವೆ ಸಂಪರ್ಕ ಕಡಿತಗೊಂಡಿದೆ ಕರಾವಳಿ ಮತ್ತು ಮಲೆನಾಡಿನಲ್ಲೂ ಮಳೆ ಮುಂದುವರಿದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಹಲವಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಜಿಲ್ಲೆಯ ಮೂಡಿಗೆರೆ ತತ್ಕೊಳ್ಳ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಸತತ ಮಳೆಯಿಂದಾಗಿ ಭದ್ರಾವತಿ ತಾಲ್ಲೂಕಿನ ಅರಳಿಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದು ಮಹಿಳೆಯೊಬ್ಬರು ಮೃತಪಟ್ಟಿದ್ಲಾರೆ ಶ್ರೀರಂಗಪಟ್ಟಣ ತಾಲ್ಡೂಕಿನ ಮಹದೇವಪುರ ಗ್ರಾಮದ ಬಳಿ ಕಾವೇರಿ ನದಿಯಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚದ್ದರಿಂದ ಮಹಿಳೆಯೊಬ್ಬರು ಕೊಚ್ಚ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆ ಜನವಾಡ ಗ್ರಾಮದ ಮಹಿಳೆಯೊಬ್ಬರು ಕೃಷ್ಣಾ ನದಿ ಪ್ರವಾಹಕ್ಕೆ ಸಿಲುಕಿ ನೀರು ಪಾಲಾಗಿದ್ಲಾರೆ ಕಳೆದ ನಾಲ್ಕು ದಿನಗಳಿಂದ ಧಾರವಾಡದಲ್ಲೂ ಕೂಡಾ ಎಡಬಿಡದೆ ಸುರಿಯುತ್ತಿರುವ ಜಡಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಬಸ್ತಗೊಂಡಿದೆ

ಕಾವೇರಿ ಲಕ್ಷ್ಮಣತೀರ್ಥ ನದಿಗಳು ತುಂಬಿ ಹರಿಯುತ್ತಿದೆ

ಕಾವೇರಿ ನದಿ ಪಾತ್ರದಲ್ಲಿ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ಹಾರಂಗಿ ಜಲಾಶಯಕ್ಕೆ ನೀರಿನ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ

ಹಿರೇಮಠ ನಿನ್ನೆ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದರು ಜಲಾವೃತ ಲಕಮಾಪೂರ ಗ್ರಾಮದ ಕುಟುಂಬಗಳು ಸಧ್ಯ ರಾಮದುರ್ಗ ರಸ್ತೆ ಬದಿ ವಾಸ್ತವ್ದ ಮಾಡಿರುವುದು ಆರೋಗ್ಯ ರಕ್ಷಣೆ ದೃಷ್ಷಿಯಿಂದ ಒಳ್ಳೆಯದಲ್ಲ ಬೇಲೇರಿ ಗ್ರಾಮದಲ್ಲಿ ಅವರಿಗಾಗಿಯೇ ಪರಿಹಾರ ಕೇಂದ್ರ ಆರಂಭಿಸಿದ್ದು ಅಲ್ಲಿಗೆ ಸ್ವಳಾಂತರಗೊಳ್ಳುವಂತೆ ಮನವಿ ಮಾಡಿದರು ಕೊಣ್ಣುರು ವಾಸನ ಬೂದಿಹಾಳ ಗ್ರಾಮಗಳಗೂ ಭೇಟಿ ನೀಡಿ ಅವರು ಸಂಕಷ್ಟದ ಸ್ಥಿತಿಯಲ್ಲಿ ಜಲ್ಲಾಡಳಿತ ಸಂತ್ರಸ್ತರೊಂದಿಗಿದ್ದು ಅಗತ್ತ ಸಹಾಯ ನೀಡಲಿದೆ ಎಂದು ಧೈರ್ಯ ತುಂಬಿದರು

ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣ ಭರ್ತಿಯಾಗಿರುವ ಮೈಸೂರು ಜಿಲ್ಲೆ ಹೆಚ್

ಕೋಟೆ ತಾಲ್ಲೂಕಿನಲ್ಲಿರುವ ಕಬಿನಿ ಜಲಾಶಯಕ್ಕೆ ನಿನ್ನೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು ಈ ಬಗ್ಗೆ ಪ್ರಧಾನಿ ಮೋದಿ ಬಳಿ ಚರ್ಚೆ ನಡೆಸಲಾಗಿದೆ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಅವರೂ ಕೂಡ ಬಂದು ಹೋಗಿದ್ದಾರೆ ವಾಸ್ತವ ಪರಿಸ್ಥಿತಿ ಅವರಿಗೆ ತಿಳಿದಿದೆ ಎಂದರು

ಜಲಾಶಯದ ಬಳಿ ಉದ್ದಾನ ನಿರ್ಮಿಸಲು ಚಿಂತನೆ ನಡೆಸಲಾಗಿದ್ದು ಜಲಾಶಯದಿಂದ ಹ್ಯಾಂಡ್ಪೋಸ್ಟ್ವರೆಗಿನ ರಸ್ತೆಯನ್ನು ಶೀಘ ಅಭಿವೃದ್ದಿಪಡಿಸಲಾಗುವುದು ಎಂದು ಅವರು ಹೇಳಿದರು ಈ ಬಾರಿ ಕೊಡಗಿನಲ್ಲಿ ಸಾಕಷ್ಟು ಸಾಕಷ್ಟು ಮಳೆಯಾಗಿರುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ತಕ್ಷಣದ ಪರಿಹಾರವಾಗಿ ಹತ್ತು ಸಾವಿರ ಕೊಟ್ಟಿದ್ದಾರೆ ಕೆಲವರಿಗೆ ತಲುಪಿದೆ ಇನ್ನೂ ಕೆಲವರಿಗೆ ತಲುಪಿಲ್ಲ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ನಿರ್ಲಕ್ಷವಹಿಸಿದೆ ಎಂದರು

ಕೇಂದ್ರದ ಮೇಲೆ ಒತ್ತಡ ತಂದು ಪರಿಹಾರ ಬಿಡುಗಡೆ ಮಾಡಿಸಬೇಕು ಎಂದು ಹೇಳಿದರು ನೆರೆ ಪರಿಸ್ಥಿತಿ ಕುರಿತು ಚರ್ಚಿಸಲು ಅಧಿವೇಶನ ಕರೆಯುವಂತೆ ಪಕ್ಷ ಒತ್ತಾಯಿಸಿದೆ ಆದರೆ ಅದಕ್ಷೆ ಸ್ವಂದನೆ ಇಲ್ಲ ಅಧಿಕಾರ ಶಾಕ್ಷತ ಎಂದು ಬಿಜೆಪಿ ಭಾವಿಸಿದಂತಿದೆ ಅದು ಸುಳ್ಲು ಅಧಿಕಾರ ಇದ್ದಾಗ ಜನರ ಸಂಕಪ್ಪಗಳಿಗೆ ಸ್ವಂದಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಎಂದು ಸಿದ್ದರಾಮಯ್ಯ ಹೇಳಿದರು

ಈ ಕುರಿತು ಮಾಹಿತಿ ಇದ್ದರೂ ಚರ್ಚೆಗೆ ಮತ್ತು ಮನವಿ ಸಲ್ಲಿಸಲು ಪಕ್ಷದ ಮುಖಂಡರಿಗೆ ಪ್ರಧಾನಿ ಸಮಯ ನೀಡಿದಿರುವುದು ವಿಷಾದದ ಸಂಗತಿ ಎಂದರು ಬಿಜೆಪಿ ಮುಖಂಡರು ಕೂಡಾ ರಾಜ್ಯದ ನೆರೆ ಸ್ವಿತಿ ಕುರಿತು ಪ್ರಧಾನಿಗೆ ವಿವರಿಸಲು ವಿಫಲರಾಗಿದ್ದಾರೆ ಮುಖ್ಖಮಂತ್ರಿ ಕೂಡಾ ಧ್ವನಿ ಕಳೆದುಕೊಂಡಿದ್ದಾರೆ ಕೆಪಿಸಿಸಿ ಮುಖಂಡರಿಗೆ ಸಮಯ ನೀಡಿದಿದ್ದರೂ ಪಕ್ಷ ರಾಜ್ಯದ ಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಆಗ್ರಹಿಸಿ ಕೇಂದ್ರಕ್ಕೆ ಮನವಿ ಸಲ್ಲಿಸಲಿದೆ ಎಂದು ದಿನೇತ ಗುಂಡೂರಾವ್ ಹೇಳಿದರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದು ಮತ್ತು ನಾಳೆ ಎರಡು ದಿನಗಳ ಗ್ರಾಮೀಣಾಭಿವೃದ್ದಿ ಸಮಾವೇಶ ನಡೆಯಲಿದೆ ಹುಬ್ಬಳ್ಳಿಯಲ್ಲಿ ಈ ವಿಷಯ ತಿಳಿಸಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೆ

ಈಶ್ವರಪ್ಪ ನಂತರ ಚಿಕ್ಕೋಡಿ ತಾಲ್ಲೂಕಿನ ಮಾಂಜರಿ ಸೇತುವೆಯ ಬಳಿ ಕುಡಿಯುವ ನೀರು ಸರಬರಾಜು ಯೋಜನೆ ಹಾಗೂ ನದಿಪಾತ್ರದಲ್ಲಿ ಬೆಳೆಹಾನಿ ಪರಿತೀಲಿಸಿದ ಸಚಿವರು ಪ್ರವಾಹದಿಂದ ಮನೆಗಳನ್ನು ಕಳೆದುಕೊಂಡಿರುವ ಕುಟುಂಬಗಳಿಗೆ ತಾತ್ಕಾಲಿಕ ಪರಿಹಾರ ನೀಡಲಾಗಿದೆ ಸಂಪೂರ್ಣ ಸಮೀಕ್ಷೆಯಾದ ತಕ್ಷಣವೇ ಮನೆ ನಿರ್ಮಾಣ ಸೇರಿದಂತೆ ಶಾಶ್ವತ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು

ಇದರಿಂದ ವಿಚಲಿತರಾಗಬೇಕಿಲ್ಲ ಎಂದು ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಸ್ರೋ ವಿಜ್ಞಾನಿಗಳಿಗೆ ಭರವಸೆ ತುಂಬಿದ್ದಾರೆ ಬೆಂಗಳೂರಿನಲ್ಲಿ ಇಸ್ತೋ ವಿಜ್ಞಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಂದ್ರಯಾನ ಯೋಜನೆಗಾಗಿ ಹಗಲಿರುಳು ತ್ರಮವಹಿಸಿದ್ದೀರಿ ಅಲ್ಲಮಟ್ಟದ ಅಡ್ಡಿ ನಮ್ಮ ವಿಜ್ಞಾನಿಗಳ ದೌರ್ಬಲ್ಯವಲ್ಲ ಇದರಿಂದ ಮತ್ತಷ್ಟು ಸವಾಲುಗಳನ್ನು ಎದುರಿಸುವ ಧೈರ್ಯ ಬಂದಿದೆ ಎಂದರು ಸೋಲಿನಿಂದ ನಾವು ಕುಗ್ಗಿಲ್ಲ ಪ್ರತೀ ಸೋಲು ಹೊಸ ಸವಾಲಿಗೆ ದಾರಿಯಾಗುತ್ತದೆ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಗೆಲುವು ಸಿಗಲಿದೆ ಚಂದ್ರನಲ್ಲಿ ನೀರಿನ ಅಂತವಿದೆ ಎಂಬುದನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ನಮ್ಮ ವಿಜ್ಞಾನಿಗಳದ್ದು ಎಂದು ಶ್ಲಾಘಿಸಿದರು ನಂತರ ಅವರು ಇಸ್ತೋ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳ ಬಳಿ ತೆರಳಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಧಾನಿ ಎದುರು ಕಣ್ಣೇರಿಟ್ಟ ಇಸ್ತೋ ಅಧ್ಯಕ್ಷ ಕೆಸಿವನ್ ಅವರನ್ನು ಆತ್ಮೀಯವಾಗಿ ಅಪ್ಲಿಕೊಂಡು ಧ್ವೆರ್ಯವಾಗಿ ಪ್ರಯತ್ನ ಮುಂದುವರೆಸಲು ಪ್ರಧಾನಿ ಹುರಿದುಂಬಿಸಿದರು

ಆದರೂ ಬಹುತೇಕ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು

ಇದು ಒಂದು ವರ್ಷ ಜೀವಿತಾವಧಿ ಹೊಂದಿದ್ದರೂ ಅದರಲ್ಲಿನ ಇಂಧನ ಕ್ಷಮತೆಯಿಂದ ಎರಡೂವರೆ ವರ್ಷ ಕಾರ್ಯ ನಿರ್ವಹಿಸಲಿದೆ ಆರ್ಬಿಟರ್ನಲ್ಲಿರುವ ಹೆಚ್ಚು ಸಾಮರ್ಥ್ಯದ ಕ್ಷಾಮೆರಾ ಚಂದ್ರನ ಕುರಿತ ವಿವಿಧ ಚಿತ್ರಗಳನ್ನು ಸೆರೆ ಹಿಡಿಯಲಿದೆ ಎಂದು ಹೇಳಿದರು

ರೂಪೇಶ್ ನಿನ್ನೆ ಅಧಿಕಾರ ಸ್ನೀಕರಿಸಿದರು ಜೆಲ್ಲಾಧಿಕಾರಿಯಾಗಿದ್ದ ಸಿಕಾಂತ್ ಸೆಂಥಿಲ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಈ ನೇಮಕ ಮಾಡಲಾಗಿದೆ